ವಿಧಾನಸಭಾ ಚುನಾವಣೆ ನಡೆಯಲಿರುವ ರಾಜ್ಯಗಳಲ್ಲಿ ವಿದ್ಯುನ್ನಾನ ಮತಯಂತ್ರ ಹಾಗೂ ಅಂಜೆ ಮತಪತ್ರಗಳಲ್ಲಿ ಅಭ್ಲರ್ಥಿಗಳ ಭಾವಚಿತ್ರ ಅಳವಡಿಸಲು ಚುನಾವಣಾ ಆಯೋಗ ನಿರ್ಧಾರ

ಧನೋವ ಹೇಳಿದ್ದಾರೆ

ಈ ಸಂದರ್ಭದಲ್ಲಿ ವಾಯುಪಡೆ ವಿಮಾನ ಹಾರಾಟ ಪಥ ಸಂಚಲನ ಮತ್ತಿತರ ಪ್ರದರ್ಶನಗಳು ನಡೆದವು

ಭಾರತದ ಆಕಾಶಗಡಿಗಳನ್ನು ಕಾಯುವಲ್ಲಿ ವಾಯುಪಡೆ ಮಹತ್ವದ ಕಾರ್ಯ ನಿರ್ವಹಿಸುತ್ತಿದೆ ಎಂದು ನಮ್ಮ ಬಾತ್ತಿದಾರರು ವರದಿ ಮಾಡಿದ್ಗಾರೆ ತಮಗೆ ವಹಿಸಲಿರುವ ಹೊಣೆಗಾರಿಕೆ ಹಾಗೂ ವಿವಿಧ ಕಾರ್ಯಗಳನ್ನು ಅರ್ಪಣಾ ಮನೋಭಾವದ ಮೂಲಕ ವಿಭಿನ್ನವಾಗಿ ನಿಭಾಯಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯ ಪೊಲೀಸ್ ಸೇವೆ ಐಪಿಎಸ್ ಪೊಬೆಷನರಿ ಅಧಿಕಾರಿಗಳಿಗೆ ಕರೆ ನೀಡಿದ್ದಾರೆ

ಉತ್ತಮ ಆಡಳಿತ ತಿಸ್ತು ಹಾಗೂ ನಡತೆ ಮಹಿಳಾ ಸಬಲೀಕರಣ ವಿಧಿ ವಿಜ್ಞಾನ ಮತ್ತಿತರ ವಿಷಯಗಳು ಸಂವಾದದ ವೇಳೆ ಚರ್ಚೆಗೊಳಗಾದವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪರಿಯಾಣದ ರೊಹತಕ್ಗೆ ಭೇಟಿ ನೀಡಲಿದ್ದು ವಿವಿಧ ಅಭಿವೃದ್ದಿ ಕಾರ್ಯಗಳಿಗೆ ಚಾಲನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ರೊಹತಕ್ನ ಸಂಪ್ಲಾದಲ್ಲಿ ದೀನ ಬಂಧು ಸರ್ ಚೋಟು ರಾಮ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ ಸರ್ ಚೋಟು ರಾಮ್ ರೈತರು ಹಾಗೂ ಹಿಂದುಳದ ದೀನದಲಿತರ ಅಭಿವೃದ್ಧಿಗೆ ಶ್ರಮಿಸಿದ ಪ್ರಮುಖ ನಾಯಕರಾಗಿದ್ದರು ಶಿಕ್ಷಣ ವಲಯ ಮತ್ತು ಸಾಮಾಜಕ ಹೋರಾಟಗಳಲ್ಲಿ ಇವರ ಕಾರ್ಯವನ್ನು ಇಂದಿಗೂ ಸ್ಪರಿಸಲಾಗುತ್ತದೆ ಸೋನಾಪೇಟ್ನ ಕಾರ್ಕನಾದಲ್ಲಿ ನಡೆಯಲಿರುವ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪ್ರಧಾನಿ ರೈಲು ಬೋಗಿ ನವೀಕರಣ ಫಟಕಕ್ಕೆ ಶಂಕು ಸ್ಥಾಪನೆ ನೆರವೇರಿಸಲಿದ್ದಾರೆ ಈ ಫಟಕ ಪೂರ್ಣಗೊಂಡ ನಂತರ ಉತ್ತರ ವಲಯದಲ್ಲಿ ರೈಲು ಬೋಗಿಗಳ ದುರಸ್ತಿ ಹಾಗೂ ನಿರ್ವಹಣಾ ಸೌಲಭ್ಯಕ್ಷೆ ಪ್ರಮುಖ ಕೇಂದ್ರವಾಗಲಿದೆ ಏರ್ಸೆಲ್ ಮ್ಯಾಕ್ಲಿಸ್ ಪ್ರಕರಣಕ್ಕೆ ಸಂಬಂಧಿಸಿ ದೆಹಲಿ ಹೈಕೋರ್ಟ್ ಇಂದು ಮಾಜಿ ಕೇಂದ್ರ ಸಚಿವ ಪಿ

ವಿಶೇಷ ಸಿಬಿಐ ನ್ಯಾಯಾಧೀಶ ಒ

ತನಿಖಾ ಸಂಸ್ಥೆಗಳು ಸಮಗ್ರ ಸವರದಿಗಳನ್ನು ಸಲ್ಲಿಸಲು ಸಮಯ ಕೋರಿರುವ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಮುಂದೂಡಲಾಗಿದೆ

ಏರ್ಸೆಲ್ ಮ್ಯಾಕ್ಷಿಸ್ ಒಪ್ಪಂದ ಹಾಗೂ ಐನೆಕ್ಸ್ ಮಿಡಿಯಾ ಪ್ರಕರಣದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ವಹಿಸಿದ್ದ ಪಾತ್ರವನ್ನು ತನಿಖಾ ಸಂಸ್ಟೆಗಳು ಪರಿಶೀಲಿಸುತ್ತಿವೆ ಏರ್ಸೆಲ್ ಮ್ಯಾಕ್ಷಿಸ್ ಪ್ರಕರಣದಲ್ಲಿ ಚಾರಿನಿರ್ದೇಶನಾಲಯ ಅಕ್ರಮ ಪಣ ವರ್ಗಾವಣೆಯ ಪ್ರತ್ಯೇಕ ಪ್ರಕರಣವನ್ನು ವಿಚಾರಣೆ ನಡೆಸುತ್ತಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿದಂಬರಂ ಹಾಗೂ ಕಾರ್ತಿ ಅವರನ್ನು ತನಿಖಾ ಸಂಸ್ಥೆ ವಿಚಾರಣೆಗೆ ಒಳಪಡಿಸಿತ್ತು ಸಿಬಿಐ ಹಾಗೂ ಇಡಿ ಮಾಡಿರುವ ಆರೋಪಗಳನ್ನು ಇಬ್ಬರು ನಿರಾಕರಿಸಿದ್ದಾರೆ ಓಮನ್ ಮತ್ತು ಯೆಮನ್ ಕರಾವಳಿಯಲ್ಲೂ ಅರಬ್ಬೀ ಸಮುದ್ರದ ಅಲೆಗಳ ನಿಮ್ನ ವಾಯು ಭಾರವು ಮಂದಗತಿಯಲ್ಲಿ ಸಾಗುತ್ತಿರುವುದರಿಂದ ಕೇರಳದಲ್ಲಿ ಇಂದು ಮಳೆ ಸುರಿಯುತ್ತಿರುವುದು ಕಡಿಮೆಯಾಗಿದೆ ಆದರೂ ರಾಜ್ಯದ ಅನೇಕ ಕಡೆಗಳಲ್ಲಿ ಬಿರುಸಿನಿಂದ ಮಳೆ ಸುರಿಯುತ್ತದೆ ಐದು ಜಿಲ್ಲೆಗಳಲ್ಲಿ ಫೋಷಿಸಿದ್ದ ಮುನ್ನೆಚ್ಚರಿಕೆಯನ್ನು ಪಮಾಮಾನ ಇಲಾಖೆ ಹಿಂಪಡೆದುಕೊಂಡಿದೆ ಆದಾಗ್ಯೂ ಇಡುಕಿ ಮತ್ತು ವೈನಾಡ್ ಜಿಲ್ಲೆಗಳಲ್ಲಿನ ಸೂಕ್ಷ್ಮ ಪ್ರದೇಶಗಳಲ್ಲಿ ಭಾರಿ ಮಳೆ ಬೀಳುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಈ ಜೆಲ್ಲೆಗಳಲ್ಲಿ ಕಟ್ಟೆಚ್ಚರ ಆದೇಶವನ್ನು ಮುಂದುವರೆಸಲಾಗಿದೆ ಮಳೆ ತಗ್ಗಿರುವ ಕಾರಣ ಇಡುಕಿ ಜಲಾಶಯದ ಕ್ರಸ್ಟ್ ಗೇಟ್ಅನ್ನು ಮುಚ್ವಲಾಗಿದೆ ಆದರೆ ಈತಾನ್ಜ ಮುಂಗಾರು ಬೀಳಲಿರುವ ಸಾಧ್ಯತೆ ಓನ್ನೆಲೆಯಲ್ಲಿ ಕೆಲವು ಜಲಾಶಯಗಳ ಕ್ರೆಸ್ಟ್ ಗೇಟ್ಅನ್ನು ತೆರೆಯಲು ನಿರ್ಧರಿಸಿದೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಇಡುಕಿ ಮತ್ತು ವೈನಾಡು ಜಿಲ್ಲೆಯ ಪರ್ವತ ಪ್ರದೇಶಗಳಲ್ಲಿ ಜನರು ರಾತ್ರಿಯ ವೇಳೆ ಪ್ರಯಾಣಿಸದಂತೆ ಎಚ್ಚರ ನೀಡಿದ್ದಾರೆ

ಇದರಿಂದ ಚುನಾವಣೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಒಂದೇ ಹೆಸರಿನ ಅಭ್ಯರ್ಥಿಗಳ ಕುರಿತು ಗೊಂದಲ ನಿವಾರಿಸಲು ನೆರವಾಗಲಿದೆ

ಮಧ್ಯಪ್ರದೇಶ ಛತ್ತೀಸ್ಗಡ ರಾಜಸ್ತಾನ ಮಿಜೋರಾಂ ಹಾಗೂ ತೆಲಂಗಾಣ ರಾಜ್ಯ ವಿಧಾನಸಭೆಗಳಿಗೆ ಆಯೋಗ ಈಗಾಗಲೇ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಸಿದೆ ಈ ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಮತ ಪತ್ರಗಳಲ್ಲಿ ಅಭ್ಯರ್ಥಿಗಳ ಭಾವಚಿತ್ರಗಳನ್ನು ಬಳಸಲಾಗುವುದು ಎಂದು ಚುನಾವಣಾ ಆಯೋಗ ತಿಳಿಸಿದೆ ಲೋಕಸಭಾ ಸ್ವೀಕರ್ ಸುಮಿತ್ರಾ ಮಹಾಜನ್ ಅಸ್ಲಾಂನ ಗುವಾಪತಿಯಲ್ಲಿಂದು ಭಾರತ ಕಾಮನ್ವೆಲ್ತ್ ಸಂಸದೀಯ ಸಮ್ನೇಳನದ ಪ್ರಾಂತೀಯ ಮೂರನೆ ವಲಯದ ಸಮಾವೇಶವನ್ನು ಉದ್ವಾಟಿಸಿದರು ಈಶಾನ್ಹ ವಲಯ ದೇಶದಲ್ಲಿ ಮಹತ್ವದ ಸ್ಥಾನ ಪಡೆದುಕೊಂಡಿದೆ ಈ ಪ್ರದೇಶದ ಅಭಿವೃದ್ದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅತಿ ಹೆಚ್ಚಿನ ಒತ್ತು ನೀಡಿದ್ದಾರೆ ಎಂದರು ಮಹಿಳಾ ಸಬಲೀಕರಣ ಹಾಗೂ ಬಂಡುಕೋರರ ಕುರಿತ ವಿಷಯಗಳು ಸಮ್ಮೇಳನದಲ್ಲಿ ಶ್ರಮುಖ ವಿಷಯಗಳಾಗಲಿವೆ ಮಹಿಳಾ ಸಂಬಂಧಿತ ವಿಷಯಗಳಲ್ಲದೆ ಯಾವುದೇ ಚರ್ಚೆ ಅರ್ಥಪೂರ್ಣವಾಗುವುದಿಲ್ಲ ಎಂದ ಅವರು ಈಶಾನ್ಯ ರಾಜ್ಞಗಳಲ್ಲಿನ ಬಂಡುಕೋರರ ಹಾವಳಿ ಬಗ್ಗೆ ಲೋಕಸಭಾ ಸ್ವೀಕರ್ ತೀವ್ರ ಕಳವಳಿ ವ್ಯಕ್ತಪಡಿಸಿ ಶಾಂತಿ ಮೂಡದೇ ಸಾಮಾಜಿಕ ರಾಜಕೀಯ ಅಭಿವೃದ್ದಿ ಸಾಧ್ಯವಿಲ್ಲ ಎಂದರು ಸಂಶೋಧನಾ ಪ್ರಯತ್ನಗಳನ್ನು ಪ್ರಸ್ತಾಪಿಸಿದ ಸುಮಿತ್ತಾ ಮಹಾಜನ್ ಇದು ತಜ್ಞರು ಹಾಗೂ ಇನ್ನಿತರರೊಂದಿಗೆ ಸಂವಾದ ನಡೆಸಲು ಜನಪ್ರತಿನಿಧಿಗಳಿಗೆ ವೇದಿಕೆ ಕಲ್ಪಿಸಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಸ್ವಾಂ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಪ್ರಜಾಪ್ರಭುತ್ವವನ್ನು ಉತ್ತೇಜಿಸುವಲ್ಲಿ ಕಾಮನ್ ವೆಲ್ತ್ ಸಂಸದೀಯ ಸಮಾವೇಶ ಪ್ರಮುಖ ವಹಿಸುತ್ತಿವೆ ನಾಗರಿಕರ ಧ್ವನಿಗಳನ್ನು ಪ್ರಜಾಸತ್ತಾತ್ಕಕ ವ್ಯವಸ್ಥೆ ಅಲಿಸಬೇಕು ಎಂದರು ರಾಜ್ಯ ವಿಧಾನಸಭೆಗಳ ಸ್ವೀಕರ್ ಡೆಪ್ಯೂಟಿ ಸ್ವೀಕರ್ಗಳು ಹಾಗೂ ಈಶಾನ್ಯ ರಾಜ್ಯಗಳ ಸಂಸದರು ಸಮ್ನೇಳನದಲ್ಲಿ ಪಾಲ್ಗೊಂಡಿದ್ದಾರೆ

ಕಾಂಗ್ರೆಸ್ ಶಾಸಕ ಅಲ್ಲೇಷ್ ಠಾಕೂರ್ ನೇತೃತ್ವದ ಠಾಕೂರ್ ಸೇನಾ ನಡೆಸಿದ ಪ್ರತಿಭಟನೆ ನಂತರ ದಾಳಿ ಘಟನೆಗಳು ವರದಿಯಾಗಿವೆ ಎಂದು ಪೊಲೀಸರು ಹೇಳಿದ್ದಾರೆ

ಗಾಂಧಿನಗರ ಮೆಹಸಾನ ಸಬರಕಾಂತ ಪಟಾಣ್ ಹಾಗೂ ಅಹಮದಾಬಾದ್ ಜಿಲ್ಲೆಗಳಲ್ಲಿ ಕಳೆದ ಒಂದು ವಾರದಲ್ಲಿ ದಾಳಿ ಘಟನೆಗಳು ವರದಿಯಾಗಿದೆ ಎಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಶಿವಾನಂದ ಝಾ ತಿಳಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ವಲಸಿಗರ ವಿರುದ್ದ ದ್ವೇಷ ಪೂರಿತ ಸಂದೇಶಗಳು ಹರಿದಾಡಿದ ನಂತರ ದಾಳಿಗಳು ನಡೆದಿವೆ ಎಂದು ಅವರು ಹೇಳಿದ್ದಾರೆ ಈ ನಡುವೆ ಕಾಂಗ್ರೆಸ್ ಶಾಸಕ ಅಲ್ಲೇಷ್ ಠಾಕೂರ್ ಸೇರಿದಂತೆ ಎಲ್ಲಾ ರಾಜಕೀಯ ಪಕ್ಷಗಳು ಶಾಂತಿ ಕಾಪಾಡುವಂತೆ ರಾಜ್ಜದ ಜನತೆಗೆ ಮನವಿ ಮಾಡಿವೆ

ಆವಿಷ್ಕಾರ ಮತ್ತು ಹವಾಮಾನ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮ ಬೀರಿವೆ ಎಂಬ ಸಂಶೋಧನೆಗಾಗಿ ಅವರಿಗೆ ಪ್ರತಿಷ್ಣಿತ ನೊಬೆಲ್ ಪುರಸ್ನಾರ ಸಂದಿದೆ ಸುಸ್ವಿರ ಬೆಳವಣಿಗೆಯನ್ನು ಹೇಗೆ ಸಾಧಿಸಬಹುದು ಎಂಬ ಜ್ವಲಂತ ಪ್ರಶ್ನೆಗೆ ಈ ಅರ್ಥಿಕ ಶಾಸ್ತಜ್ವರು ಉತ್ತರ ನೀಡಿದ್ದಾರೆ ಎಂದು ರಾಯಲ್ ಸ್ನಿಡೀಷ್ ಅಕಾಡೆಮಿ ಆಫ್ ಸ್ನೆನ್ಸ್ ತಿಳಿಸಿದೆ ಯಾಲೆ ವಿಶ್ವವಿಧ್ಲಾನಿಲಯದ ಪ್ರೊ ನೊರ್ಡಸ್ ಹವಾಮಾನ ಮತ್ತು ಆರ್ಥಿಕತೆ ನಡುವೆ ಮಾದರಿಯನ್ನು ಸೃಷ್ಟಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ ಎಂದು ಅಕಾಡೆಮಿ ತಿಳಿಸಿದೆ ಭಾರತ ಮತ್ತು ತಜಕಿಸ್ತಾನ ನಡುವಿನ ಕಾರ್ಯತಂತ್ರ ಪಾಲುದಾರಿಕೆಯನ್ನು ಮತ್ತಮ್ನ ಬಲಪಡಿಸಲು ಉಭಯ ದೇಶಗಳು ಸಮ್ನತಿಸಿವೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ

ತಜಕಿಸ್ತಾನ ಭೇಟಿಯಲ್ಲಿರುವ ಅವರು ಇಂದು ಅಲ್ಲಿನ ಅಧ್ಯಕ್ಷ ಎಮೊಮಲಿ ರಹಮೋನ್ ಅವರೊಂದಿಗೆ ಸಭೆ ನಡೆಸಿದ ನಂತರ ಜಂಟಿ ಹೇಳಿಕೆಯಲ್ಲಿ ಈ ವಿಷಯ ತಿಳಿಸಿದ್ದಾರೆ